ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರಾಗೃಹ ಅಭಿವೃದ್ದಿ ಮಂಡಳಿ ಸ್ಮಾಪನೆ ಗೃಹ ಸಚಿವ ಬಸವರಾಜ ಬೊಮ್ಜಾಯಿ ರಾಜ್ಯದಲ್ಲಿ ಮುಂದುವರೆದ ಮಳೆ ಇನ್ನೂ ಎರಡು ದಿನ ನಿರಂತರ ಮಳೆ ಸಾಧ್ಯತೆ

ರಾಷ್ಟಾದ್ಧಂತ ಇಂದು ಪೊಲೀಸ್ ಹುತಾತ್ನ ದಿನವನ್ನು ಆಚರಿಸಲಾಯಿತು ಕಾನೂನು ಸುವ್ನವಸ್ಥ ಕಾಪಾಡುವ ಹಾಗೂ ರಾಷ್ಟ ರಕ್ಷಣೆ ಕರ್ತವ್ನ ನಿರತರಾಗಿದ್ಲಾಗ ಪ್ರಾಣ ತ್ಲಾಗ ಮಾಡಿದ ಅಧಿಕಾರಿ ಮತ್ತು ಸಿಬ್ಲಂದಿಗೆ ಪ್ರತಿ ವರ್ಷ ಈ ದಿನದಂದು ಗೌರವ ಸಲ್ಲಿಸಲಾಗುತ್ತದೆ

ದೆಹಲಿಯ ಕರ್ನಾಟಕ ಭವನದಲ್ಲಿ ಕೆಎಸ್ಆರ್ಪಿ ಸಿಬ್ಲಂದಿ ಸಸಿ ನೆಡುವ ಮೂಲಕ ಪೊಲೀಸ್ ಹುತಾತ್ನ ದಿನವನ್ನು ಆಚರಿಸಿದರು ರಾಜ್ಞದಲ್ಲೂ ಪೊಲೀಸ್ ಹುತಾತ್ನ ದಿನವನ್ನು ಆಚರಿಸಲಾಯಿತು ಬೆಂಗಳೂರಿನ ಸಿ ಎ ಆರ್ ಕೇಂದ್ರದಲ್ಲಿ ನಡೆದ ಹೊಲೀಸ್ ಹುತಾತ್ನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹುತಾತ್ನ ಪೊಲೀಸರಿಗೆ ಗೌರವ ಸಲ್ಲಿಸಿದರು ಬೆಂಗಳೂರಿನ ಪರಪ್ಪನ ಆಗ್ರಹಾರ ಕಾರಾಗ್ಯಪದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಗ್ರಹ ಸಚಿವ ಬಸವರಾಜ ದೊಮ್ನಾಯಿ ರಾಜ್ಯದ ಎಲ್ಲಾ ಜೆಲ್ಲೆಗಳಲ್ಲಿ ಕಾರಾಗೃಹ ಅಭಿವೃದ್ದಿ ಮಂಡಳಿ ಸ್ಥಾಪಿಸಲಾಗುವುದು ಎಂದು ಹೇಳಿದರು

ಇವರಿಗೆ ಹೊಲಿಗೆ ಬೇಕರಿ ಆಹಾರ ಮತ್ತಿತರ ಸಾಮಗ್ರಿಗಳ ಉತ್ತಾದನೆಗಳಲ್ಲಿ ಕೌಶಲ್ಲ ತರದೇತಿ ನೀಡುವ ಮೂಲಕ ಜೈಲುಗಳನ್ನು ಕೈಗಾರಿಕೆಯಾಗಿ ಅಭಿವ್ಯದ್ದಿ ಪಡಿಸುವ ಚಿಂತನೆ ಇದೆ ಎಂದು ಹೇಳದರು

ಕಾನೂನು ಮತ್ತು ಸುಧಾರಣಾ ಸೇವಾ ಇಲಾಖೆಯ ಸಮುದಾಯ ಬಾನುಲಿಗೆ ಚಾಲನೆ ನೀಡಲಾಯಿತು ಹಾಗೂ ಕೈದಿಗಳಿಗೆ ವಿದ್ದುತ್ ಮಗ್ನ ಬುಕ್ ಬೈಂಡಿಂಗ್ ಬೇಕರಿ ತಿನಿಸು ತಯಾರಿಕೆ ಸೇರಿದಂತೆ ವಿವಿಧ ವೃತ್ತಿ ಕೌಶಲ್ಯ ಕೇಂದ್ರವನ್ನು ಉದ್ಘಾಟಿಸಲಾಯಿತು

ಕೊಪ್ಪಳದಲ್ಲಿ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ

ಈ ಮಧ್ಯೆ

ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಗೃಪ ಕಡೇರಿ ಕೃಷ್ಣಾದಲ್ಲಿಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವೈಜ್ವಾನಿಕ ಕಸ ವಿಲೇವಾರಿ ಕುರಿತು ಸಭೆ ನಡೆಯಿತು ಶಾಸಕ ಅರವಿಂದ ಲಿಂಬಾವಳಿ ಸಂಸದ ಪಿ

ಮೋಹನ್ ಮೇಯರ್ ಗೌತಮ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕಣ್ಣೂರ್ನಲ್ಲಿ ಸುರಿಯುತ್ತಿರುವ ಕಸದಿಂದ ಊರಿನ ಕೊಳವೆಬಾವಿ ನೀರು ಕಲುಷಿತಗೊಳ್ಳುತ್ತಿರುವ ಬಗ್ಗೆ ಗ್ರಾಮಸ್ನರು ದೂರಿದರು

ಮಂಡೂರು ಕಸವನ್ನು ಅಲ್ಲಿಯೇ ಕರಗಿಸಿ ವಿದ್ವುತ್ ಉತ್ಪಾದಿಸಲು ಗಮನ ಹರಿಸಬೇಕು ಕಸದ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಇನ್ನು ಮುಂದೆ ವಾರಕ್ಷೆ ಒಮ್ಮೆ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ಯಡಿಯೂರಪ್ಪ ಸೂಚಿಸಿದರು ಕಸದಿಂದ ವಿದ್ಯುತ್ ಉತ್ಪಾದನಾ ಫಟಕ ಸ್ವಾಪನೆಗೆ ಮುಂದೆ ಬರುವ ಖಾಸಗಿ ಕಂಪನಿಗಳಿಗೆ ಸಾಗಣೆ ವೆಚ್ಚ ವಿಧಿಸದೆ ಉಚಿತವಾಗಿ ಕಸ ಪೂರ್ಟಕೆ ಮಾಡುವಂತೆ ಮುಖ್ಯಮಂತ್ರಿ ಸೂಚಿಸಿದರು ಸೈಋತ್ಯ ರೈಲ್ವೆಯ ಹುಬ್ಬಳ್ಳ ರೈಲು ನಿಲ್ದಾಣದಲ್ಲಿಂದು ಅನಾಮಿಕ ಪಾರ್ಸೆಲ್ ಸ್ತೋಟಿಸಿ ಇಬ್ಬರು ಮಕ್ಕಳು ಸೇರಿದಂತೆ ಮೂರು ಮಂದಿ ಗಾಯಗೊಂಡಿದ್ದಾರೆ ಪಾರ್ಸೆಲ್ ಕೈಗೆತ್ತಿಕೊಂಡಾಗ ಸ್ವೋಟ ಸಂಭವಿಸಿತು ಎಂದು ಪೊಲೀಸರು ತಿಳಿಸಿದ್ದಾರೆ ಸ್ನೋಟದ ಪರಿಣಾಮ ಕಟ್ಟಡವೊಂದರ ಗಾಜು ಪುಡಿಯಾಗಿದೆ ಫಟನಾ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ರೈಲು ನಿಲ್ದಾಣದಲ್ಲಿ ತೀವ್ರ ತಪಾಸಣೆ ನಡೆಸಿದರು

ಹವಾಮಾನ ಇಲಾಖೆ ವರದಿ ಆಧರಿಸಿ ರಾಜ್ಯದಲ್ಲಿ ಹಳದಿ ಅಲರ್ಟ್ ಘೋಷಿಸಲಾಗಿದೆ

ಸಮುದ್ರಕ್ಷೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕ ಶ್ರೀನಿವಾಸ ರೆಡ್ಡಿ ರಾಜ್ಯದಲ್ಲಿನ ಮಳೆ ಕುರಿತು ವಿವರ ನೀಡಿದರು

ಶಂಕರಪೇಟೆ ಸಮೀಪ ಸಂಭವಿಸಿದ ಭೂಕುಸಿತದಿಂದ ಬೆಳಗಾವಿ ಗೋವಾ ನಡುವಿನ ರಸ್ತೆ ಸಂಪರ್ಕವೂ ಕಡಿತಗೊಂಡಿದೆ

ಜಲ್ಲೆಯ ದೈಲಹೊಂಗಲ ಕಿತ್ತೂರು ಭಾಗದಲ್ಲಿ ಸುರಿದ ಮಳೆಯ ಪರಿಣಾಮ ಸವದತ್ತಿ ಬಳಿಯ ನವಿಲುತೀರ್ಥ ಅಣೆಕಟ್ಟು ತುಂಬಿ ಪರಿಯುತ್ತಿದ್ದು

ಬಾಗಲಕೋಟೆ ಜೆಲ್ಲೆಯಲ್ಲೂ ಮಳೆ ಸುರಿಯುತ್ತಿರುವ ಪರಿಣಾಮ ಹಲವು ಪ್ರದೇಶಗಳು ಮುಳುಗಡೆಯಾಗಿವೆ

ಈ ಸಂಬಂಧ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಸಂಸತ್ತಿನ ಎರಡೂ ಸದನಗಳ ಕಾರ್ಯಾಲಯಕ್ಕೆ ಸೂಚನೆ ಕಳುಹಿಸಿದೆ ಚಳಿಗಾಲದ ಅಧಿವೇಶನದಲ್ಲಿ ಹಲವು ಮಸೂದೆಗಳು ಸದನಗಳ ಮುಂದೆ ಬರಲಿದ್ದು ಕಾರ್ಮೊರೇಟ್ ತೆರಿಗೆ ಮತ್ತು ಇ ಸಿಗರೇಟ್ ನಿಷೇಧ ಕುರಿತು ಹೊರಡಿಸಲಾದ ಎರಡು ಸುಗ್ರೀವಾಜ್ವೆಗಳನ್ನು ಕಾನೂನಾಗಿ ಪರಿವರ್ತಿಸುವ ಮಸೂದೆಗಳೂ ಬರುವ ಸಾಧ್ಯತೆ ಇದೆ ಎಂದು ಸಚವಾಲಯ ಮೂಲಗಳನ್ನು ಆಧರಿಸಿ ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಲಕ್ಷ್ಮಣ ಸವದಿ ಕೊಪ್ಪಳದಲ್ಲಿಂದು ಚಾಲನೆ ನೀಡಿದರು ಜೆಲ್ಲಾ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಜೇನು ಮೇಳ ನಡೆಯಲಿದೆ

ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ ಬ್ರಿಟಿಷರ ವಿರುದ್ದ ಹೋರಾಡಿದ ವೀರ ಸಾವರ್ಕರ್ ಅವರಿಗೆ ಮರಣೋತ್ತರ ಭಾರತ ರತ್ನ ನೀಡುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಷೆ ಕಾಂಗ್ರೆಸ್ ವಿರೋಧ ಸರಿಯಲ್ಲ ಎಂದು ಹೇಳಿದರು

ಕೃಷ್ಣಮೂರ್ತಿ ನೇತೃತ್ವದ ಐವರು ಸದಸ್ನರ ತಂಡ ಚಿಕ್ಕಬಳ್ಳಾಪುರ ತಾಲೂಕಿನ ಚದಲುಪುರ ಗವಿಗಾನಪಳ್ಲಿಯ ಅಂಗನವಾಡಿ ಕೇಂದ್ರ ಹಾಗೂ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು

ವರ್ಷದ ಕೈಷಿ ಗ್ರಾಮೀಣ ಕಾರ್ಯಾಸುಭವ ಶಿಬಿರ ಸಮಾರೋಪದಲ್ಲಿ ಮಾತನಾಡಿದ ಶಾಸಕ ಟಿ ವೆಂಕಟರಮಣಯ್ಕ ಆಧುನಿಕ ಕೈಷಿ ಪದ್ಧತಿಯನ್ನು ರೈತರಿಗೆ ಪರಿಚಯಿಸುವ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿಸುವ ಹೊಣೆಗಾರಿಕೆ ಕೃಷಿ ವಿಜ್ವಾನಿಗಳದ್ದಾಗಿದೆ ಎಂದು ತಿಳಿಸಿದರು

ಬೆಂಗಳೂರಿನ ಬಕ್ಷಿ ಗಾರ್ಡನ್ನ ಮನೆಯೊಂದರಲ್ಲಿ ಸಂಭವಿಸಿದ ಅಗ್ನಿ ಆಕಸ್ತಿಕದಲ್ಲಿ ಇಬ್ಬರು ಮಕ್ಕಳು ಸೇರಿದಂತೆ ಮೂವರು ಮೃತಪಟ್ಟಿದ್ದು ಒಬ್ಲರು ಗಾಯಗೊಂಡಿದ್ದಾರೆ